ದೆಹಲಿಯಲ್ಲಿ ಮತ್ತೆ ಅಧಿಕಾರದ ಚುಕ್ಷಾಣಿ ಹಿಡಿಯಲು ಆಮ್ ಆದ್ನಿ ಪಕ್ಷ ಸಜ್ಜು ಇಂದು ಶಾಸಕಾಂಗ ಪಕ್ಷದ ನಾಯಕನ ಆಯ್ಲೆಗೆ ನೂತನ ಚುನಾಯಿತ ಶಾಸಕರ ಸಭೆ

ಭಾರತ ಭೇಟಿಯನ್ನು ಎದುರು ನೋಡುತ್ತಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಬಣ್ಣನೆ

ಬಿಜೆಪಿ ತನ್ನ ಮತಗಳಿಕೆ ಪ್ರಮಾಣವನ್ನು ಶೇ

ನವದೆಹಲಿ ಕ್ಷೇತ್ರದಿಂದ ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಉಪಮುಖ್ಯಮಂತ್ರಿ ಮನೀತ್ ಸಿಸೋಡಿಯಾ ಪ್ರತಾಪ್ ಗಂಜ್ನಲ್ಲಿ ಗೆದ್ದಿದ್ದಾರೆ ಗೋಪಾಲ್ ರೈ ಬಾಬರ್ಪುರ್ ಸತ್ತೇಂದ್ರ ಜೈನ್ ಶಾಕೂರ್ಬಸ್ತಿ ರಾಫವ್ ಚೆಡ್ನಾ ರಾಜೇಂದ್ರ ನಗರ್ ರಾಖಿ ಬಿರ್ಲಾ ಮಂಗೋಲ್ಮರಿ ಹಾಗೂ ಅಜಯ್ದತ್ ಅಂಬೇಡ್ತರ್ ನಗರದಿಂದ ಗೆಲುವು ದಾಖಲಿಸಿದ್ದಾರೆ

ಹಾಲಿ ಬಿಜೆಪಿ ಶಾಸಕರ ಪ್ಲೆಕಿ ರೋಹಿಣಿ ಕ್ಷೇತ್ರದಿಂದ ವಿಜೀಂದರ್ ಗುಪ್ತಾ ವಿಶ್ವಾಸ್ನಗರದಿಂದ ಓಂ ಪ್ರಕಾಶ್ ಶರ್ಮಾ ಗೆದ್ದಿದ್ದಾರೆ ಸತತ ಎರಡನೇ ಬಾರಿ ಕಾಂಗ್ರೆಸ್ ಶೂನ್ನ ಸಾಧನೆ ಮಾಡಿದ್ದು ಮೂವರು ಅಭ್ಲರ್ಥಿಗಳು ಠೇವಣಿ ಕಳೆದುಕೊಂಡಿದ್ದಾರೆ

ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಆಮ್ ಆದ್ದಿ ಪಕ್ಷ ಮತ್ತು ಮುಖ್ಯಮಂತ್ರಿ ಅರವಿಂದ ಕೇಜ್ರವಾಲ್ ಅವರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶುಭ ಕೋರಿದ್ಲಾರೆ ಈ ಸಂಬಂಧ ಟ್ವೀಟ್ ಮಾಡಿರುವ ಪ್ರಧಾನಮಂತ್ರಿ ದೆಹಲಿ ಜನತೆಗೆ ನೀಡಿರುವ ಅಶೋತ್ತರಗಳನ್ನು ಈಡೇರಿಸುವ ಕೆಲಸ ಮಾಡಿ ಎಂದು ಶುಭ ಹಾರ್ಲೆಸಿದ್ದಾರೆ

ಇದಕ್ಕೂ ಮುನ್ನ ಸಂಸತ್ನಲ್ಲಿ ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡಿದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎನ್ಡಿಎ ಸರ್ಕಾರದ ಆಡಳಿತದಲ್ಲಿ ಆರ್ಥಿಕ ಶಿಸ್ತು ಕಾಪಾಡಲು ಒತ್ತು ನೀಡಲಾಗಿದೆ ಹಣದುಬ್ಬರವನ್ನು ನಿಯಂತ್ರಣಕ್ಕೆ ತರಲಾಗಿದ್ದು ಆಹಾರ ದರದುಬ್ಲರ ಹೆಚ್ಚಾಗದಂತೆ ಜಾಗ್ರತೆ ವಹಿಸಲಾಗಿದೆ ಎಂದರು

ಕೇಂದ್ರ ಸರ್ಕಾರ ಕ್ಲೆಗೊಂಡ ಪಲವು ಸಕಾರಾತ್ಸಕ ನಿಲುವುಗಳು ಮತ್ತು ಕ್ರಮಗಳಿಂದಾಗಿ ಭಾರತದ ಆರ್ಥಿಕತೆ ಚೇತರಿಕೆಯ ಹಾದಿಯಲ್ಲಿದೆ ಎಂದು ಅವರು ಹೇಳಿದರು ಯಾವುದೇ ಸಚಿವಾಲಯಕ್ಕೆ ನೀಡಿದ ಅನುದಾನಗಳನ್ನು ಹಾಲಿ ಮುಂಗಡಪತ್ರದಲ್ಲಿ ಕಡಿಮೆ ಮಾಡಲಾಗಿಲ್ಲ ಎಂದು ಸಹ ಸಚಿವರು ಸಮರ್ಥಿಸಿಕೊಂಡರು ಜಮ್ನು ಮತ್ತು ಕಾಶ್ಮೀರದಲ್ಲಿ ಬ್ಯಾಂಕ್ ಸೇವೆಗಳು ಲಭ್ಯವಾಗದೆ ಇರುವ ಪ್ರದೇಶಗಳಿಗೆ ಈ ಸೇವೆಯನ್ನು ವಿಸ್ತರಿಸುವಂತ ವಿಶೇಷ ಗಮನ ನೀಡುವ ಆರ್ಥಿಕ ಒಳಗೊಳ್ಳುವಿಕೆ ಅಭಿಯಾನವನ್ನು ಅಲ್ಲಿಯ ಉಪರಾಜ್ಯಪಾಲ ಗಿರೀಶ್ಚಂದ್ರ ಮುರ್ಮು ಉದ್ಘಾಟಿಸಿದ್ದಾರೆ ಇದರಿಂದ ಆ ಪ್ರದೇಶಗಳಲ್ಲಿ ಪ್ರಧಾನಮಂತ್ರಿ ಜನಧನ ಯೋಜನೆಯಡಿ ವಯಸ್ತರು ಬ್ಯಾಂಕ್ ಬಾತೆಗಳನ್ನು ತೆರೆಯಲು ಅನುಕೂಲವಾಗಲಿದ್ದು ರುಪೇಕಾರ್ಡ್ಗಳ ಉತ್ತೇಜನ ಪ್ರಧಾನಮಂತ್ರಿ ಸುರಕ್ಷಾ ವಿಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಜೀವನ್ಜ್ಣೋತಿ ವಿಮಾ ಯೋಜನೆಗೆ ಜನರು ನೋಂದಣಿ ಮಾಡಿಕೊಳ್ಳಲು ಅವಕಾಶವಾಗಲಿದೆ ಅಲ್ಲದೆ ಮುದ್ರಾ ಯೋಜನೆ ವಸತಿ ಸಾಲ ಹಾಗೂ ಇತರ ಸಾಲಸೌಲಭ್ಯಗಳನ್ನು ಪಡೆಯಲು ಸಹ ಈ ಕ್ರಮದಿಂದ ಅನುಕೂಲವಾಗಲಿದೆ

ಈ ಯೋಜನೆಯಡಿ ಉಭಯ ರಾಜ್ಯಗಳನ್ನು ಜೋಡಿ ರಾಜ್ಯಗಳೆಂದು ಗುರುತಿಸಲಾಗಿದ್ದು ಚೆನ್ನೈನಲ್ಲಿ ನಿನ್ನೆ ತಮಿಳುನಾಡಿನ ನೆಹರು ಯುವ ಕೇಂದ್ರದ ನಿರ್ದೇತಕ ಎಂ ಐ ನಟರಾಜ್ ಈ ಯುವಕರಿಗೆ ಯೋಜನೆಯ ಪ್ರಮಾಣವಚನವನ್ನು ಬೋಧಿಸಿದರು

ಉಭಯ ರಾಜ್ಯಗಳ ಖಾದ್ಯ ಪದಾರ್ಥಗಳ ತಯಾರಿಕೆ ಬಗ್ಗೆ ಪರಸ್ಪರ ತಿಳಿದುಕೊಳ್ಳಲಿದ್ದಾರೆ

ಜಮ್ನು ಕಾಶ್ನೀರದ ಕಿಶ್ವಾರ್ ಜಿಲ್ಲೆಯ ದಬೆಶಲಾ ಬಳಿ ವಾಹನವೊಂದು ಆಳ ಕಂದಕಕ್ಕೆ ಉರುಳಿ ಇಬ್ಬರು ಮಹಿಳೆಯರು ಸೇರಿದಂತೆ ಒಂದೇ ಕುಟುಂಬದ ಐವರು ಮೃತಪಟ್ಟದ್ದಾರೆ ಕುಟುಂಬದವರು ಪ್ರಯಾಣಿಸುತ್ತಿದ್ದ ವಾಹನದಲ್ಲಿ ಮೃತ ಶಿಶುವನ್ನು ಜಮ್ನುವಿನಿಂದ ಸ್ವಗ್ರಾಮ ಬಹಾದತ್ಗೆ ಅಂತಿಮ ಕ್ರಿಯೆ ನಡೆಸಲು ಒಯ್ಖಲಾಗುತ್ತಿತ್ತು ವಾಹನ ಚಾಲಕನ ನಿಯಂತ್ರಣ ತಪ್ಪಿ ಈ ದುರ್ಘಟನೆ ಸಂಭವಿಸಿತು

ಚೀನಾದಲ್ಲಿ ಈ ಮಾರಣಾಂತಿಕ ಸೋಂಕಿನಿಂದ ಮೃತಪಟ್ಟವರ ಸಂಖ್ಣೆ ಒಂದು ಸಾವಿರ ದಾಟರುವುದು ಹಾಗೂ ಹತ್ತಾರು ಸಾವಿರ ಜನರಲ್ಲಿ ಈ ಸೋಂಕು ಖಚಿತಪಟ್ಲರುವ ಹಿನ್ನೆಲೆಯಲ್ಲಿ ಈ ಕ್ರಮಕ್ಕೆಗೊಳ್ಳಲಾಗಿದೆ ಕೊರೋನಾ ವೈರಾಣು ಪದದ ಅರ್ಥ ವೈರಾಣುಗಳ ಗುಂಪು ಎಂದಾಗಿದ್ದು ಇದು ಇತ್ತೀಚಿನ ಹೊಸ ಮಾದರಿಯ ವೈರಾಣು ಈ ಮೊದಲು ಇಂತಹ ವೈರಾಣು ಗುಂಪು ಪತ್ತೆಯಾಗಿರಲಿಲ್ಲ ಎಂದು ವಿಜ್ಞಾನಿಗಳು ಅಭಿಪ್ರಾಯಪಟ್ಟದ್ದಾರೆ

ಈ ವ್ಯಕ್ತಿ ಕೇರಳದವರಾಗಿದ್ದಾರೆ ಆ ರಾಜ್ಯದ ಅಲಪುಳಾದಲ್ಲಿರುವ ರಾಷ್ಟೀಯ ವೈರಾಣು ಪತ್ತೆ ಸಂಸ್ವೆಯಲ್ಲಿ ಈ ತಪಾಸಣೆಯನ್ನು ಮಾಡಲಾಯಿತು ಪರೀಕ್ಷೆಗೊಳಗಾದ ವ್ಹಕ್ತಿಯ ಆರೋಗ್ಯ ಸ್ಹಿತಿ ಸ್ಹಿರವಾಗಿರುವುದಾಗಿ ವರದಿಯಾಗಿದೆ ಅದಾಗ್ಭೂ ಪುಣೆಯಲ್ಲಿರುವ ರಾಷ್ಟೀಯ ವೈರಾಣು ಪತ್ತ ಪ್ರಯೋಗಾಲಯಕ್ಕೆ ಅವರ ರಕ್ತದ ಮಾದರಿಯನ್ನು ಕಳುಹಿಸಲಾಗಿದ್ದು ಅಲ್ಲಿಯ ಫಲಿತಾಂತದ ಆಧಾರದ ಮೇಲೆ ಆಕೆ ಸಂಪೂರ್ಣ ಸೋಂಕು ಮುಕ್ತರಾಗಿದ್ದಾರೆ ಎಂದು ಅಧಿಕೃತವಾಗಿ ಪ್ರಕಟಸಲಾಗುವುದು

ತಾವು ಭಾರತ ಭೇಟಿಯನ್ನು ಎದುರು ನೋಡುತ್ತಿದ್ದು ಅಲ್ಲಿನ ಲಕ್ಷಾಂತರ ಜನರ ಸ್ವಾಗತಕ್ಕಾಗಿ ತಾವು ಕಾತುರರಾಗಿರುವುದಾಗಿ ಟ್ರಂಪ್ ತಿಳಿಸಿದ್ದಾರೆ ಒವಲ್ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಆಪ್ತ ಮಿತ್ರ ಮತ್ತು ಅವರೊಬ್ಬ ಅತ್ಯಂತ ಸಂಭಾವಿತ ವ್ಚಕ್ತಿಯಾಗಿದ್ದಾರೆ ಎಂದು ಬಣ್ಣಿಸಿದ್ದಾರೆ ತಾವು ಭಾರತಕ್ಕೆ ಭೇಟಿ ನೀಡುತ್ತಿರುವುದನ್ನು ಸಮಸ್ತ ಭಾರತೀಯರು ಕಾತುರದಿಂದ ಎದುರು ನೋಡುತ್ತಿದ್ದಾರೆ ಎಂದು ತಮ್ಮ ದೂರವಾಣಿ ಸಂಭಾಷಣೆಯ ವೇಳೆ ಪ್ರಧಾನಿ ಮೋದಿ ತಿಳಿಸಿದ್ದಾಗಿ ಅಧ್ಯಕ್ಷ ಟ್ರಂಪ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ನಿನ್ನೆ ಶ್ವೇತಭವನ ಅಧಿಕೃತ ಮಾಹಿತಿ ನೀಡಿದೆ ಇದು ಡೊನಾಲ್ಡ್ ಟ್ರಂಪ್ ಅವರ ಮೊದಲ ಭಾರತ ಭೇಟಿಯಾಗಿದೆ ಅವರು ಮೆಲನಿಯಾ ಟ್ರಂಪ್ ಅವರೊಂದಿಗೆ ಆಗಮಿಸಲಿದ್ದಾರೆ ತಮ್ಮ ಈ ಭೇಟಿ ವೇಳೆ ಅವರು ಗುಜರಾತ್ನ ಅಹಮದಾಬಾದ್ಗೂ ಭೇಟಿ ನೀಡಲಿದ್ದಾರೆ ವಿಯೆಟ್ನಾಂ ಉಪರಾಷ್ಟಪತಿ ಡ್ವಾಂಗ್ ಥೈ ಗಾಕ್ ಮೂರು ದಿನಗಳ ಭಾರತ ಭೇಟಗಾಗಿ ನಿನ್ನೆ ಸಂಜೆ ದೆಹಲಿಗೆ ಆಗಮಿಸಿದ್ದು ಇಂದು ಉಪರಾಷ್ಟಪತಿ ಎಂ ವೆಂಕಯ್ಕನಾಯ್ದು ಅವರೊಂದಿಗೆ ದ್ವಿಪಕ್ಷೀಯ ನಿಯೋಗ ಮಟ್ಟದ ಮಾತುಕತೆ ನಡೆಸಲಿದ್ದಾರೆ ಭಾರತ ಹಾಗೂ ವಿಯೆಟ್ನಾಂ ನಡುವಣ ನೇರ ವಿಮಾನ ಸೇವೆ ಒದಗಿಸುವುದನ್ನು ಇಂದು ಸಂಜೆ ಪ್ರಕಟಿಸಲಾಗುವುದು ಡ್ಕಾಂಗ್ ಥೈ ಅವರು ರಾಷ್ಷಪತಿ ರಾಮನಾಥ್ ಕೋವಿಂದ್ ಅವರೊಂದಿಗೂ ಮಾತುಕತೆ ನಡೆಸಲಿದ್ದಾರೆ

ಗುಜರಾತ್ನ ಕಚ್ ಪ್ರದೇಶದ ಗಡಿಭಾಗದಲ್ಲಿ ಆಕ್ರಮವಾಗಿ ಭಾರತಕ್ಕೆ ನುಸುಳಲು ಯತ್ನಿಸುತ್ತಿದ್ದ ಪಾಕಿಸ್ತಾನಿ ಪ್ರಜೆಯೊಬ್ಬನನ್ನು ಗಡಿಭದ್ರತಾ ಪಡೆ ಬಂಧಿಸಿದೆ

ಇದಕ್ಕೂ ಮುನ್ನ ಆಸ್ಲೇಲಿಯಾ ಟಾಸ್ಗೆದ್ದು ಬ್ಯಾಟಂಗ್ ಆಯ್ಕೆ ಮಾಡಿಕೊಂಡಿತು